ದೆಹಲಿಯಲ್ಲಿ ಬಿಜೆಪಿ ಮುಖ್ಯಮಂತ್ರಿಗಳ ಸಭೆ ಪ್ರಗತಿಯಲ್ಲಿ ಪಕ್ಷದ ಆಡಳಿತವಿರುವ ರಾಜ್ಯಗಳಲ್ಲಿ ಜನಕಲ್ಯಾಣ ಯೋಜನೆಗಳ ಪ್ರಗತಿ ಕುರಿತು ಪರಾಮರ್ಶೆ ಉತ್ತರಾಖಂಡದಲ್ಲಿ ಲಕ್ಷರ್ ಬಹು ಉದ್ದೇಶದ ಯೋಜನೆ ನಿರ್ಮಾಣ ಒಪ್ಪಂದಕ್ಕೆ ನ ಯಮುನಾ ಕಣಿವೆಯ ಆರು ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರದ ಸಹಿ

ಘೋಷಣೆ

ಸಿಂಧುಗೆ ಬೆಳ್ಳಿ ಪದಕ ಮಹಿಳೆಯರ ಮತ್ತು ಪುರುಷರ ಬಿಲ್ಲುಗಾರಿಕೆ ಪಂದ್ಯಗಳಲ್ಲಿ ಭಾರತಕ್ಕೆ ಎರಡು ಬೆಳ್ಳಿ ಪದಕ ಹಿಂದೂ ಮಹಸಾಗರ ಆರ್ಥಿಕವಾಗಿಯೂ ಸಾಕಷ್ಟು ಮಹತ್ವಪಡೆದುಕೊಂದಿದೆ ಈ ನಿಟ್ಟಿನಲ್ಲಿ ಭಾರತದ ವಿದೇಶಾಂಗ ನೀತಿಯೂ ಈ ಪ್ರದೇಶದ ಶಾಂತಿ ಸುವ್ಯವಸ್ಥೆ ಮತ್ತು ಸುಸ್ದಿರತೆ ಆದ್ಯತೆ ನೀಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ತಿಳಿಸಿದ್ದಾರೆ

ಹಿಂದೂ ಮಹಾಸಾಗರ ಪ್ರದೇಶ ಜಾಗತಿಕ ಮಟ್ಟದಲ್ಲಿಯೂ ಅತಿ ಹೆಚ್ಚು ವಹಿವಾಟು ನಡೆಸುವ ಪ್ರಮುಖ ಜಲ ಮಾರ್ಗವಾಗಿದೆ ಈ ನಿಟ್ಟಿನಲ್ಲಿ ತೀರ ರಕ್ಷಣೆಗೆ ಒತ್ತು ನೀಡಬೇಕಾದ ಅಗತ್ಯವಿದೆ ಅಲ್ಲದೇ ಈ ಮಾರ್ಗದಲ್ಲಿ ಹೆಚ್ಚು ಭದ್ರತೆ ಒದಗಿಸುವ ಜವಾಬ್ದಾರಿಯೂ ಇದೆ ಎಂದು ಸಚಿವರು ತಿಳಿಸಿದರು ಹಿಂದೂ ಮಹಾಸಾಗರದಲ್ಲಿ ಚೀನಾ ಕಾಲಿಡುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸುಷ್ಮಾ ಸ್ವರಾಜ್ ಅವರ ಈ ಹೇಳಿಕೆ ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ

ಸುಷ್ಮಾ ಸ್ವರಾಜ್ ಅವರ ಮೊದಲ ಕಾಂಬೋಡಿಯಾ ಭೇಟಿ ಇದಾಗಿದೆ ಬಿಜೆಪಿ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆ ನವದೆಹಲಿಯಲ್ಲಿ ಈಗ ಪ್ರಗತಿಯಲ್ಲಿದೆ

ಕೇಂದ್ರ ಸರಕಾರ ರಾಜ್ಯಗಳಲ್ಲಿ ಕೈಗೊಂಡಿರುವ ಜನಕಲ್ಯಾಣ ಯೋಜನೆಗಳ ಪ್ರಗತಿ ಹೊಸ ಯೋಜನೆಗಳ ಅನುಷ್ಠಾನ ಕುರಿತಂತೆ ಸಮಾವೇಶದಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ ಮೂರು ರಾಜ್ಯಗಳಲ್ಲಿ ನಡೆಯಲಿರುವ ವಿಧಾನಸಭೆ ಚುನಾವಣೆ ಮತ್ತು ಮುಂದಿನ ವರ್ಷ ನಡೆಯಲಿರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯುತ್ತಿರುವುದು ಭಾರಿ ಮಹತ್ವ ಪಡೆದುಕೊಂಡಿದೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಉತ್ತಮ ಆಡಳಿತ ಮತ್ತು ಬಡವರು ಹಿಂದುಳಿದ ವರ್ಗದ ಶ್ರೇಯೋಭಿವೃದ್ದಿಗೆ ಕೈಗೊಳ್ಳಲಾಗಿರುವ ನೀತಿ ನಿಯಮಗಳ ಚರ್ಚೆ ನಡೆಸುವುದು ಪ್ರಮುಖ ಕಾರ್ಯಸೂಚಿ ಆಗಿದೆ

ಉತ್ತರಾಖಂಡದಲ್ಲಿ ಲಕ್ವಾರ್ ಬಹು ಉದ್ದೇಶಿತ ಯೋಜನೆಯ ನಿರ್ಮಾಣ ಕುರಿತಂತೆ ಮೇಲಣ ಯಮುನಾ ಕಣಿವೆಯ ಆರು ರಾಜ್ಯಗಳೊಂದಿಗೆ ಕೇಂದ್ರ ಸರ್ಕಾರ ಇಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಉತ್ತರಾಖಂದ ಹಿಮಾಚಲಪ್ರದೇಶ ಉತ್ತರಪ್ರದೇಶ ರಾಜಸ್ದಾನ ಹರಿಯಾಣ ಮತ್ತು ದೆಹಲಿ ಈ ಒಪ್ಪಂದದ ಪಾಲುದಾರ ರಾಜ್ಯಗಳಾಗಿವೆ

ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಯುವಕರು ಉಗ ಸಂಘಟನೆಗಳಿಗೆ ಸೇರುತ್ತಿರುವ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಕದಿಮೆಯಾಗಿದೆ ಎಂದು ಮುಖ್ಯ ಪೊಲೀಸ್ ವರಿಷ್ಠಾಧಿಕಾರಿ ಎಸ್

ವೇಡ್ ತಿಳಿಸಿದ್ದಾರೆ

ಇದು ಕೇವಲ ನ್ಯಾಯಾಂಗದ ಮೇಲೆ ನಡೆಸಿದ ದಾಳಿಯಲ್ಲ ದೇಶದ ವಿರುದ್ದ ಸಾರಿದ ಸಮರ ಎಂದು ತೀರ್ಪಿನಲ್ಲಿ ತಿಳಿಸಲಾಗಿದೆ

ವಾರಾಣಸಿ ಫರೀದಾಬಾದ್ನಲ್ಲಿ ಹಲವಾರು ಮಂದಿ ಮೃತಪಟ್ಟಿದ್ದರು ಆದರೆ ಲಖನೌನಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿರಲಿಲ್ಲ ರಾಷ್ಟ್ರ ರಾಜಧಾನಿ ದೆಹಲಿಯ ಹಲವಾರು ಭಾಗಗಳಲ್ಲಿ ಇಂದು ಬೆಳಗ್ಗೆ ಭಾರೀ ಮಳೆಯಾಗಿದೆ ಉತ್ತರಾಖಂಡ್ ಹರಿಯಾಣ ಚಂಡೀಗಢ್ ದೆಹಲಿ ಮತ್ತು ಉತ್ತರಪ್ರದೇಶದಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಈ ಮೊದಲೇ ಮುನ್ಸೂಚನೆ ನೀಡಿತ್ತು ಕಳೆದ ವಾರ ನಿಧನರಾದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಸ್ಡಿಯನ್ನು ದೆಹಲಿಯಲ್ಲಿಂದು ಯಮುನಾ ನದಿಯಲ್ಲಿ ವಿಸರ್ಜಿಸಲಾಗುವುದು ರಾಜ್ಯ ಬಿಜೆಪಿ ಅಧ್ಯಕ್ಷ ಮನೋಜ್ ತಿವಾರಿ ಅವರು ವಾಜಪೇಯಿ ಅಸ್ದಿ ವಿಸರ್ಜನೆ ಕಾರ್ಯಕ್ರಮದ ನೇತೃತ್ವ ವಹಿಸಲಿದ್ದಾರೆ ವಾಣಿಜ್ಯ ಬಳಕೆಗೆ ಡ್ರೋನ್ಗಳನ್ನು ಬಳಸುವ ಸಂಬಂಧ ಕೇಂದ್ರ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತಂದಿದೆ

ಜತೆಗೆ ಫ್ಟೈಯಿಂಗ್ ವಲಯವನ್ನು ಮೂರು ಭಾಗಗಳಾಗಿ ವಿಂಗದಿಸಲಾಗಿದೆ ಕೆಂಪು ವಲಯದಲ್ಲಿ ಅವಕಾಶ ನಿರಾಕರಿಸಲಾಗಿದೆ ಹಳದಿ ವಲಯದಲ್ಲಿ ಸೀಮಿತ ಬಳಕೆ ಹಾಗೂ ಹಸಿರುವ ವಲಯದಲ್ಲಿ ಡ್ರೋನ್ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಕೇರಳದಲ್ಲಿ ಇತ್ತೀಚೆಗೆ ಸಂಭವಿಸಿದ ಭೀಕರ ಪ್ರವಾಹ ಪರಿಸ್ಥಿತಿಯಲ್ಲಿ ಶೈಕ್ಷಣಿಕ ದಾಖಲೆಗಳನ್ನು ಕಳೆದುಕೊಂಡವರಿಗೆ ಪರ್ಯಾಯ ದಾಖಲೆಗಳನ್ನು ನೀಡಲು ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ನಿರ್ಧರಿಸಿದೆ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಅಂಕಪಟ್ಟಿ ಮೈಗ್ರೇಷನ್ ಸರ್ಟಿಫಿಕೇಷ್ ತೇರ್ಗಡೆ ಹೊಂದಿರುವ ಸರ್ಟಿಫಿಕೇಷ್ ನೀಡಲು ತೀರ್ಮಾನಿಸಿದೆ

ಇಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಲು ಈ ದಾಖಲೆಗಳು ಕಡ್ಡಾಯವಾಗಿ ಬೇಕಾಗಿವೆ

ದ್ರಾವಿದ ಮುನ್ನೇತ್ರ ಕಳಗಂ ಡಿಎಂಕೆ ಪಕ್ಷದ ನೂತನ ಅಧ್ಯಕ್ಷರಾಗಿ ಎಂ ಕೆ ಸ್ಟಾಲಿನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಪಕ್ಷದ ಪ್ರಧಾನ ಮಂಡಳಿ ಸಭೆಯಲ್ಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆ ಅನ್ಬಳಗನ್ ಸ್ಕಾಲಿನ್ ಆಯ್ಕೆಯ ಬಗ್ಗೆ ಅಧಿಕ್ವತವಾಗಿ ಪ್ರಕಟಿಸಿದರು ಚೆನ್ನೈನಲ್ಲಿರುವ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಇತ್ತೀಚೆಗೆ ನಿಧನರಾದ ದಿವಂಗತ ಕರುಣಾನಿಧಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಲೋಕಸಭೆಯ ಮಾಜಿ ಸ್ವೀಕರ್ ಸೋಮನಾಥ ಚಟರ್ಜಿ ಹಾಗೂ ತೂತುಕುದಿ ಹಿಂಸಾಚಾರ ಪ್ರಕರಣಕ್ಕೆ ಬಲಿಯಾದವರು ಹಾಗೂ ಕೇರಳ ಪ್ರವಾಹಕ್ಕೆ ಬಲಿಯಾದವರಿಗೆ ಶ್ರದ್ದಾಂಜಲಿ ಸೂಚಿಸುವ ನಿರ್ಣಯವನ್ನೂ ಅಂಗೀಕರಿಸಲಾಯಿತು ಬಂಗಾಳಕೊಲ್ಲಿ ರಾಷ್ಟಗಳ ಪ್ರಮುಖರ ನಾಲ್ಲನೆಯ ಸಮಾವೇಶ ಬಿಮ್ಸ್ಟೆಕ್ ನೇಪಾಳದಲ್ಲಿ ಬರುವ ಗುರುವಾರದಿಂದ ಆರಂಭವಾಗಲಿದ್ದು ಅಂತಿಮ ಹಂತದ ಸಿದ್ದತೆಗಳು ಪ್ರಗತಿಯಲ್ಲಿವೆ ಕಠ್ಮಂಡುವಿನಲ್ಲಿ ನಡೆಯಲಿರುವ ಈ ಸಮಾವೇಶದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಲಿದ್ದಾರೆ ಎರಡು ದಿನ ನಡೆಯುವ ಈ ಸಮಾವೇಶದಲ್ಲಿ ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳ ಭವಿಷ್ಯದ ಯೋಜನೆಗಳಿಗೆ ಮಾರ್ಗಸೂಚಿ ಸಿದ್ದತೆ ಮತ್ತು ಈ ದೇಶಗಳ ನಡುವಣ ಸಹಕಾರ ಪ್ರಗತಿ ವಿಚಾರಗಳನ್ನು ನಾಯಕರು ಪರಾಮರ್ಶಿಸಲಿದ್ದಾರೆ

ಬಿಲ್ಲುಗಾರಿಕೆ ವಿಭಾಗದ ಭಾರತ ಪುರುಷರ ತಂಡ ಇಂದು ರಜತ ಪದಕವನ್ನು ಗೆದ್ದುಕೊಂಡಿದೆ ಚಿನ್ನದ ಪದಕ ದಕ್ಷಿಣ ಕೊರಿಯಾ ಪಾಲಾಗಿದೆ ಪದಕ ಪಟ್ಟಿಯಲ್ಲಿ ಚೀನಾ ಅಗ್ರ ಸ್ದಾನವನ್ನು ಕಾಯ್ದುಕೊಂಡಿದ್ದು ನಂತರದ ಎರಡು ಸ್ಥಾನಗಳಲ್ಲಿ ಕ್ರಮವಾಗಿ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ತಂಡಗಳಿವೆ ಈ ನಡುವೆ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಮಹಿಳೆಯರ ಸಿಂಗಲ್ಸ್ನಲ್ಲಿ ಪಿ

ಸಿಂಧು ಬೆಳ್ಳಿ ಪದಕಕ್ಕೆ ತೃಪ್ತಿ ಪಟ್ಗುಕೊಳ್ಳಬೇಕಾಯಿತು

ಏಷ್ಯನ್ ಕ್ರೀಡಾಕೊಟದಲ್ಲಿ ಬ್ಯಾಡ್ಮಿಂಟನ್ ಫೈನಲ್ ಹಂತಕ್ಕೆ ಪ್ರವೇಶಿಸಿರುವ ಮೊದಲ ಭಾರತೀಯ ಆಟಗಾರ್ತಿ ಎನ್ನುವ ಹೆಗ್ಗಳಿಕೆಗೆ ಸಿಂಧು ಪಾತ್ರರಾಗಿದ್ದಾರೆ